ವಿಧಾನಮಂಡಲದ ಉಭಯ ಸದನಗಳಲ್ಲಿ ವಿವಾದಿತ ಆಡಿಯೋ ಸಿ ಡಿ

ಸದನ ಸಮಿತಿ ಅಥವಾ ನ್ಯಾಯಾಂಗ ತನಿಬೆಗೆ ಪ್ರತಿಪಕ್ಷ ಬಿಜೆಪಿ ಒತ್ತಾಯ ನಿಲುವು ಬದಲಿಸದ ಸ್ವೀಕರ್

ಲೋಕಸಭೆಯಲ್ಲೂ ಪ್ರತಿಧ್ವನಿಸಿದ ಕರ್ನಾಟಕದ ವಿಷಯ ಕಾಂಗ್ರೆಸ್ ಸಂಸದರಿಂದ ಗದ್ದಲ

ಡಿ ವಿಷಯ ವಿಧಾನಮಂಡಲದ ಉಭಯ ಸದನಗಳಲ್ಲಿಂದು ಪ್ರತಿದ್ದನಿಸಿ ವಿಧಾನಸಭೆಯಲ್ಲಿ ಗಂಭೀರ ಚರ್ಚೆಗೆ ಕಾರಣವಾದರೆ ವಿಧಾನ ಪರಿಷತ್ತಿನಲ್ಲಿ ಗದ್ದಲದಿಂದ ಕಲಾಪವನ್ನು ಎರಡು ಬಾರಿ ಮುಂದೂಡಲಾಯಿತು ವಿಧಾನಸಭೆಯಲ್ಲಿ ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಧ್ಯಕ್ಷ ರಮೇಶ್ ಕುಮಾರ್ ವಿಷಯ ಪ್ರಸ್ತಾಪಿಸಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತಮಗೆ ಪತ್ರ ಬರೆದು ಜೊತೆಯಲ್ಲಿ ಆಡಿಯೋ ಸಿ ಡಿ ಒಂದನ್ನು ಕಳುಹಿಸಿದ್ದಾರೆ ಇದರಲ್ಲಿ ತಮ್ಮ ವಿರುದ್ಧವೂ ಆರೋಪಗಳು ಕೇಳಿ ಬಂದಿವೆ ಇದರಿಂದ ತಮಗೆ ತೀವ್ರ ದೇಸರವಾಗಿದೆ ಫಟನೆ ಕುರಿತು ಏನು ಕ್ರಮ ಕೈಗೊಳ್ಳಬೇಕೆಂಬ ಬಗ್ಗೆ ಸದನ ಅಭಿಪ್ರಾಯ ತಿಳಿಸಬೇಕು ಎಂದು ಕೋರಿದರು

ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಮಾತನಾಡಿ ಆಡಿಯೋ ವಿವಾದ ಕುರಿತು ಸಮಗ್ರ ತನಿಖೆ ಆಗಬೇಕು ಸತ್ಯಾಸತ್ಯತೆ ಏನೆಂಬುದು ಎಲ್ಲರಿಗೂ ತಿಳಿಯಬೇಕು ಎಂದು ಒತ್ತಾಯಿಸಿದರು ಪ್ರಕರಣ ಸಂಬಂಧ ಕೆಲವು ಸಚಿವರು ಹಾಗೂ ಸದನದ ಸದಸ್ಯರು ಪಕ್ಷಾತೀತವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಆಡಿಯೋ ಸಿ ಡಿ ಕುರಿತು ವಿಶೇಷ ತನಿಖಾ ತಂಡದಿಂದ ತನಿಖೆ ನಡೆಸಲಾಗುವುದು ತನಿಖೆಯ ಸ್ವರೂಪವನ್ನು ಸಭಾಧ್ವಕ್ಷರು ನೀಡಿದರೆ ಅವರ ಮಾರ್ಗದರ್ಶನದಂತೆ ತನಿಖೆ ನಡೆಯಲಿದೆ ಎಂದು ಹೇಳಿದರು ಬಿಜೆಪಿಯ ಮಾಧುಸ್ವಾಮಿ ಮಾತನಾಡಿ ಆಡಿಯೋ ಸಿ ಡಿ ಸೃಷ್ಟಿಗೆ ಮುಖ್ಯಮಂತ್ರಿ ಅವರೇ ಮೂಲಕಾರಣವಾಗಿದ್ದು ಅವರ ಉಸ್ತುವಾರಿಯಲ್ಲಿ ನಡೆಯುವ ತನಿಖೆಯಿಂದ ನ್ಯಾಯ ದೊರಕದು ತಟಸ್ಟ ಸಂಸ್ಥೆಯೊಂದರಿಂದ ತನಿಖೆಯಾಗಬೇಕು ಎಂದು ಒತ್ತಾಯಿಸಿದರು ಬೋಜನ ವಿರಾಮದ ನಂತರ ಸದನ ಸಮಾವೇಶಗೊಂಡಾಗ ಬಿಜೆಪಿ ಸದಸ್ಕರು ಮಾತನಾಡಿ ವಿಶೇಷ ತನಿಖಾ ತಂಡದಿಂದ ತನಿಖೆ ಬೇಡ ಸದನ ಸಮಿತಿ ಅಥವಾ ನ್ಯಾಯಾಂಗ ತನಿಖೆ ಆಗಲಿ ಎಂದು ಒತ್ತಾಯಿಸಿದರು ಇದಕ್ಕುತ್ತರಿಸಿದ ಸಭಾಧ್ಯಕ್ಷರು ಎಸ್ಐಟಿ ತನಿಖೆ ನಡೆಸುವಂತೆ ಈಗಾಗಲೇ ರೂಲಿಂಗ್ ನೀಡಿದ್ದೇವೆ ನಿರ್ಧಾರವನ್ನು ಬದಲಿಸಲಾಗದು ಎಂದು ಸ್ಪಷ್ಟಪಡಿಸಿದರು ಈ ನಿಲುವಿಗೆ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿ ಮಾತನಾಡುತ್ತಿದ್ದಾಗ ಸದನ ಕಲಾಪವನ್ನು ನಾಳಿಗೆ ಮುಂದೂಡಿರುವುದಾಗಿ ಪ್ರಕಟಿಸಿ ಸ್ಪೀಕರ್ ರಮೇಶ್ ಕುಮಾರ್ ಹೊರ ನಡೆದರು ಮತ್ತೊಂದೆಡೆ ವಿಧಾನಪರಿಷತ್ತಿನಲ್ಲಿ ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಕಾಂಗ್ರೆಸ್ನ ಐವಾನ್ ಡಿಸೋಜ ಮಾತನಾಡಿ ಆಡಳಿತ ಪಕ್ಷದ ಶಾಸಕರನ್ನು ಸೆಳೆಯುವ ಪ್ರಯತ್ನ ವಿರೋಧ ಪಕ್ಷದಿಂದ ನಡೆಯುತ್ತಿದೆ ಆಡಿಯೋ ವಿವಾದ ಕುರಿತು ತನಿಖೆ ಆಗಬೇಕು ಎಂದು ಆಗ್ರಹಪಡಿಸಿದರು ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಆಡಳಿತ ಸದಸ್ಕರ ಆರೋಪಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಂತೆ ಬಿಜೆಪಿ ಸದಸ್ಯರು ತಮ್ಮ ನಾಯಕನನ್ನು ಬೆಂಬಲಿಸಿ ಏರುದ್ದನಿಯಲ್ಲಿ ಪ್ರತಿಭಟನೆ ನಡೆಸಿದ್ದರಿಂದ ಇಡೀ ಸದನ ಗದ್ದಲದಲ್ಲಿ ಮುಳುಗಿತು ಸದನದಲ್ಲಿ ಏಕಾಏಕಿ ಉದ್ಭವಿಸಿದ ಗದ್ದಲದ ಪರಿಸ್ಥಿತಿ ಗಮನಿಸಿದ ಸಭಾಪತಿ ಪ್ರತಾಪಚಂದ್ರ ಶೆಟ್ಟ ಮಾತನಾಡಿ ಸದನದ ಮುಂದೆ ಈಗ ಪ್ರಶ್ನೋತ್ತರ ಅವಧಿ ಇದೆ ಮೊದಲು ಪ್ರಶ್ನೋತ್ತರ ಕಲಾಪ ಕೈಗತ್ತಿಕೊಕ್ನೋಣ ಎಂದು ಮನವಿ ಮಾಡಿದರು ಆಡಳಿತ ಮತ್ತು ವಿರೋಧ ಪಕ್ಷದ ಸದಸ್ಯರು ಮಾತಿನ ಚಕಮಕಿಯಲ್ಲಿ ನಿರತರಾಗಿದ್ದನ್ನು ಕಂಡು ಸಭಾಪತಿ ಕಲಾಪವನ್ನು ಸ್ವಲ್ಪ ಹೊತ್ತು ಮುಂದೂಡಿದರು ಸದನ ಮತ್ತೆ ಸಮಾವೇಶಗೊಂಡಾಗ ಆಡಳಿತ ಪಕ್ಷದ ಸದಸ್ಕರು ಆಡಿಯೋ ಸಿ ಡಿ ಪ್ರಕರಣದ ತನಿಖೆ ನಡೆಸಬೇಕು ಎಂದು ಪಟ್ಟು ಮುಂದುವರಿಸಿದರು ಇದಕ್ಕೆ ಉತ್ತರಿಸಿದ ಸಭಾಪತಿ ವಿಷಯ ಪ್ರಸ್ತಾಪಿಸಲು ನೋಟಿಸ್ ನೀಡಿಲ್ಲ ಆದ್ದರಿಂದ ಪ್ರಸ್ತಾಪಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಹೇಳಿದರು ಈ ಹಂತದಲ್ಲಿ ಜೆಡಿಎಸ್ ಸದಸ್ಯರು ಸಭಾಪತಿ ಅವರ ಪೀಠದ ಮುಂದಿನ ಜಾಗಕ್ಕೆ ಧಾವಿಸಿ ಧರಣಿ ಆರಂಭಿಸಿದಾಗ ಕಾಂಗ್ರೆಸ್ ಸದಸ್ಯರೂ ಇವರೊಂದಿಗೆ ಸೇರಿಕೊಂಡರು ಆಡಳಿತ ಪಕ್ಷಗಳ ಸದಸ್ಕರೇ ಧರಣಿ ನಡೆಸುತ್ತಿರುವುದಕ್ಕೆ ತೀವ್ರ ಆಕ್ಷೇಪ ವ್ವಕ್ತಪಡಿಸಿದ ಪ್ರತಿಪಕ್ಷ ಬಿಜೆಪಿ ಸದಸ್ಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಈ ಹಂತದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ಸದಸ್ಯರ ನಡುವೆ ಏರಿದ ಧ್ವನಿಯಲ್ಲಿ ಮಾತಿನ ಚಕಮಕಿ ನಡೆದು ಸದನ ಗದ್ದಲದಲ್ಲಿ ಮುಳುಗಿದಾಗ ಎರಡನೇ ಬಾರಿಗೆ ಕಲಾಪವನ್ನು ಮುಂದೂಡಲಾಯಿತು ಸದನ ಮತ್ತೆ ಸಮಾವೇಶಗೊಂಡಾಗ ಆಡಳಿತಾರೂಢ ಪಕ್ಷಗಳ ಸದಸ್ವರು ಧರಣಿ ಮುಂದುವರಿಸಿದರು ಆಡಳಿತ ಪಕ್ಷದ ಸದಸ್ಥರ ನಡೆಯನ್ನು ಖಂಡಿಸಿದ ಬಿಜೆಪಿ ಸಭಾತ್ವಾಗ ಮಾಡಿತು

ಪ್ರಕ್ನೋತ್ತರ ವೇಳೆ ಆರಂಭವಾಗುತ್ತಿದ್ದಂತೆ ಕಾಂಗ್ರೆಸ್ನ ಕೆ

ವೇಣುಗೋಪಾಲ್ ಮಾತನಾಡಿ ಕರ್ನಾಟಕದಲ್ಲಿ ಬಿಜೆಪಿ ಆಪರೇಷನ್ ಕಮಲ ನಡೆಸುತ್ತಿದೆ ಪಕ್ಷಾಂತರ ಮಾಡುವಂತೆ ಶಾಸಕರಿಗೆ ಹಣದ ಅಮಿಷ ತೋರಿಸುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದರು ಈ ಆರೋಪ ತಳ್ಳಿಹಾಕಿದ ಬಿಜೆಪಿ ಸದಸ್ಟರು ಏರಿದ ಧ್ವನಿಯಲ್ಲಿ ಮಾತಿನ ಚಕಮಕಿ ನಡೆಸಿದರು ಈ ಹಂತದಲ್ಲಿ ಪ್ರತಿಪಕ್ಷ ಕಾಂಗ್ರೆಸ್ ಸದಸ್ಟರು ಬಿತ್ತಿಪತ್ರಗಳನ್ನು ಹಿಡಿದು ಸಭಾಧ್ಯಕ್ಷರ ಪೀಠದ ಮುಂದಿನ ಜಾಗಕ್ಕೆ ಧಾವಿಸಿ ಘೋಷಣೆ ಕೂಗಲು ಆರಂಭಿಸಿದರು ಇವರೊಂದಿಗೆ ತೆಲುಗು ದೇಶಂ ಪಕ್ಷದ ಸದಸ್ದರೂ ಸೇರಿಕೊಂಡರು ನಂತರ ತ್ವಣಮೂಲ ಕಾಂಗ್ರೆಸ್ ಪಕ್ಷದ ಸದಸ್ನರೂ ಸಭಾಧ್ಯಕ್ಷರ ಪೀಠದ ಮುಂದಿನ ಜಾಗಕ್ಷೆ ಧಾವಿಸಿ ಘೋಷಣೆ ಕೂಗಿದರಾದರೂ ಯಾವ ವಿಷಯದ ಮೇಲೆ ಮಾತನಾಡುತ್ತಿದ್ದಾರೆ ಎಂಬುದು ಗದ್ದಲದಲ್ಲಿ ಕೇಳದಾಯಿತು ಸದನದಲ್ಲಿನ ಪರಿಸ್ಥಿತಿ ಗಮನಿಸಿದ ಸಭಾಧ್ಯಕ್ಷೆ ಸುಮಿತ್ತಾ ಮಹಾಜನ್ ಕಲಾಪವನ್ನು ಸ್ವಲ್ಪ ಹೊತ್ತಿಗೆ ಮುಂದೂಡಿದರು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್ ಸದಸ್ನರು ಸಭಾಪತಿ ಪೀಠದ ಮುಂದಿನ ಜಾಗಕ್ಕೆ ಧಾವಿಸಿ ಏರಿದ ಧ್ವನಿಯಲ್ಲಿ ಘೋಷಣೆ ಕೂಗಿದ್ದರಿಂದ ಸದನ ಗದ್ದಲದಲ್ಲಿ ಮುಳುಗಿದ ಪರಿಣಾಮ ಸಭಾಪತಿ ಎಂ ವೆಂಕಯ್ಯ ನಾಯ್ದು ಕಲಾಪವನ್ನು ಮುಂದೂಡಿದರು

ನಾಲ್ವರು ಶಾಸಕರಾದ ರಮೇಶ್ ಜಾರಕಿಹೊಳಿ ಉಮೇಶ್ ಜಾಧವ್ ಮಹೇಶ್ ಕುಮಟಳ್ಳ ಮತ್ತು ನಾಗೇಂದ್ರ ಅವರು ಶಾಸಕ ಸ್ಥಾನದಿಂದ ಅನರ್ಹಗೊಳ್ಳುವ ಭೀತಿ ಎದುರಿಸುತ್ತಿದ್ದಾರೆ

ಈ ಸಂದರ್ಭದಲ್ಲಿ ಕೆಪಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೂ ಪಕ್ಷದ ಇತರ ನಾಯಕರು ಉಪಸ್ಥಿತರಿದ್ದರು

ವೀರಪ್ಪ ಮೊಯ್ಲಿ ತಿಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ದೇವನಹಳ್ಳ ಕೆರೆಗಳಿಗೆ ನೀರುಣಿಸುವ ಎನ್ ಎಚ್ ವ್ಯಾಲಿ ಯೋಜನೆ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ಹೇಳಿದರು

ಬೆಳಗಾವಿಯಲ್ಲಿಂದು ಸುದ್ಗಿಗೋಷ್ನಿಯಲ್ಲಿ ಮಾತನಾಡಿದ ಅವರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಭಜನೆಯಾದರೆ ಬೆಳಗಾವಿಯ ವಿಟಿಯು ಮುಚ್ಚಬೇಕಾಗುತ್ತದೆ ಎಂದು ಹೇಳಿದರು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ದಾಲಯ ವಿಭಜಿಸುವ ನಿರ್ಧಾರವನ್ನು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಬಜೆಟ್ನಿಂದ ತೆಗೆದುಹಾಕಬೇಕು ದಕ್ಷಿಣ ಕರ್ನಾಟಕದ ಶಾಸಕರು ಈ ವಿಷಯದಲ್ಲಿ ಚಿದಾರ್ಯ ತೋರಬೇಕು ಎಂದು ಬಸವರಾಜ ರಾಯರೆಡ್ಡಿ ಮನವಿ ಮಾಡಿದರು ಪಂಡಿತ್ ದೀನದಯಾಳ್ ಉಪಾಧ್ವಾಯ ಅವರ ಪುಣ್ಣಸ್ವರಣೆಯನ್ನು ದೇಶದೆಲ್ಲೆಡೆ ಇಂದು ಸಮರ್ಪಣಾ ದಿನವನ್ನಾಗಿ ಬಿಜೆಪಿ ಆಚರಿಸುತ್ತಿದೆ ರಾಜ್ಯ ಬಿಜೆಪಿ ಕಾರ್ಯಾಲಯದಲ್ಲಿ ಪಕ್ಷದ ಕರ್ನಾಟಕ ಉಸ್ತುವಾರಿ ಪಿ ಮುರಳೀಧರ ರಾವ್ ಸೇರಿದಂತೆ ಹಲವು ನಾಯಕರು ದೀನದಯಾಳ್ ಅವರ ಭಾವಚಿತ್ರಕ್ಷೆ ಪುಷ್ಪನಮನ ಸಲ್ಲಿಸಿದರು

ಮುರಳೀಧರ ರಾವ್ ಭಾರತೀಯ ಜನಸಂಘ ಸ್ಮಾಪನೆ ಮೂಲಕ ಪಂಡಿತ್ ದೀನದಯಾಳ್ ಅವರ ಏಕಾತ್ನ ಮಾನವತಾವಾದ ಇಂದಿಗೂ ಪ್ರಸ್ತುತವಾಗಿದೆ ಎಂದು ಸ್ಥರಿಸಿದರು ಬಿಜೆಪಿ ರಾಷ್ಷೀಯ ಸಹ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಪಕ್ಷದ ರಾಜ್ಯ ಖಜಾಂಚಿ ಸುಭ್ಲಣ್ಣ ಮತ್ತಿತರರು ಉಪಸ್ಥಿತರಿದ್ದರು ಇನ್ನು ಹವಾವರ್ತಮಾನ ದಕ್ಷಿಣ ಒಳನಾಡಿನ ಕೆಲವೆಡೆ ಹಾಗೂ ಉತ್ತರ ಒಳನಾಡಿನಲ್ಲಿ ಚದುರಿದಂತೆ ಮಳೆಯಾಗಿದೆ ಕರಾವಳಿಯಲ್ಲಿ ಒಣಹವೆ ಇತ್ತು

ಮುನ್ಸೂಚನೆಯಂತೆ ಒಳನಾಡಿನಲ್ಲಿ ಚದುರಿದಂತೆ ಮಳೆ ಬೀಳುವ ನಿರೀಕ್ಷೆ ಇದೆ ಕರಾವಳಿಯಲ್ಲಿ ಒಣಹವೆ ಮುಂದುವರಿಯಲಿದೆ ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡಕವಿದ ವಾತಾವರಣ ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ವೇಳೆ ಮಂಜು ಮುಸುಕಲಿದೆ